ಸ್ವಿಜರ್ಲ್ಡಾಂಡ್ನ ಬಸೆಲ್ನಲ್ಲಿ ನಡೆಯುತ್ತಿರುವ ಬಿಡ್ಲೂಎಫ್ ವಿಶ್ವಚಾಂಪಿಯನ್ಶಿಪ್ನ ಬ್ಡಾಡ್ಸಿಂಟನ್ ಪಂದ್ಲಾವಳಿಯಲ್ಲಿ ಒ

ಅವರು ಕೆಲವು ಸಮಯಗಳಿಂದ ಅನಾರೋಗ್ಲಕ್ಷೆ ಒಳಗಾಗಿದ್ದರು ನವದೆಹಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಗಿನ ತಜ್ಞ ವೈದ್ಯರ ತಂಡದ ಉಸ್ತುವಾರಿಯಲ್ಲಿ ಅವರಿಗೆ ತುರ್ತು ನಿಗಾ ಫಟಕದಲ್ಲಿ ಚಿಕಿತ್ಸ ನೀಡಲಾಗುತ್ತಿತ್ತು

ರಾಪ್ಟಪತಿ ರಾಮನಾಥ್ ಕೋವಿಂದ್ ಉಪ ರಾಷ್ಟಪತಿ ಎಂ ವೆಂಕಯ್ಯ ನಾಯ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಬಿಜೆಪಿಯ ಹಿರಿಯ ನಾಯಕರು ಇತರ ಪಕ್ಷಗಳು ಮುಖಂಡರು ಅರುಣ್ ಜೇಟ್ಲ ಅವರ ನಿಧನಕ್ಕೆ ತೀವ್ರ ಸಂತಾಪ ವ್ವಕ್ತಪಡಿಸಿದ್ದಾರೆ ರಾಷ್ಟಸತಿ ರಾಮನಾಥ್ ಕೋವಿಂದ್ ಅವರು ಬುದ್ಧಿವಂತ ವಕೀಲ ಅತ್ಟುತ್ತಮ ಸಂಸದೀಯ ಪಟು ಮತ್ತು ಗೌರವಾನ್ವಿತ ಸಚಿವರಾಗಿ ಅವರು ರಾಷ್ಟ ನಿರ್ಮಾಣಕ್ಕೆ ನೀಡಿದ ಕೊಡುಗೆ ಅಪಾರ ಎಂದು ಸ್ಥರಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರಣಿ ಟ್ವೀಟ್ಗಳಲ್ಲಿ ಜೇಟ್ನ ಅವರು ರಾಜಕೀಯ ಧುರೀಣ ಅತ್ಯುನ್ನತ ಬೌದ್ಧಿಕ ಮತ್ತು ಕಾನೂನು ತಜ್ಞರಾಗಿದ್ದರು ಭಾರತಕ್ಕೆ ಅಪಾರ ಕೊಡುಗೆ ನೀಡಿದ ನಾಯಕರಾಗಿದ್ದಾರೆ ಎಂದು ತಿಳಿಸಿದ್ದಾರೆ ಪ್ರಧಾನಿಯವರು ಜೇಟ್ಲ ಅವರ ಪತ್ನಿ ಮತ್ತು ಪುತ್ರನಿಗೆ ಕರೆ ಮಾಡಿ ಸಂತಾಪ ಸೂಚಿಸಿದ್ದಾರೆ

ಜೇಟ್ಲ ಅವರ ನಿಧನ ದೇಶಕ್ಕೆ ಮತ್ತು ವೈಯಕ್ತಿಕವಾಗಿ ತಮಗೆ ತುಂಬಲಾರದ ನಷ್ಟ ಅವರಿಗೆ ಸಂತಾಪ ಸೂಚಿಸಲು ಪದಗಳೇ ಸಿಗುತ್ತಿಲ್ಲ ಎಂದು ಹೇಳಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಜೇಟ್ಲ ಅವರು ವೃತ್ತಿಯಲ್ಲಿ ನಿಪುಣ ವಕೀಲರಾಗಿದ್ದರು ಮತ್ತು ದಕ್ಷ ರಾಜಕಾರಣಿಯಾಗಿದ್ದರು ಎಂದು ತಿಳಿಸಿದ್ದಾರೆ ಕಾಂಗ್ರೆಸ್ ಹಂಗಾಮಿ ಅಧ್ಯಕ್ಷ ಸೋನಿಯಾ ಗಾಂಧಿ ಕೂಡ ಜೇಟ್ಲ ಅವರ ನಿಧನಕ್ಕೆ ಸಂತಾಪ ವ್ಯಕ್ಷಪಡಿಸಿದ್ದು ಅವರು ಸಾರ್ವಜನಿಕ ಜೀವನದಲ್ಲಿ ಸಂಸದರಾಗಿ ಸಚಿವರಾಗಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ಮರೆಯಲಾಗದ ಕೊಡುಗೆ ನೀಡಿದ್ದಾರೆ ಎಂದು ಸ್ಮರಿಸಿದ್ದಾರೆ ಇಂದು ಮಧ್ಯಾಹ್ನ ನಿಧನರಾದ ಕೇಂದ್ರದ ಹಣಕಾಸು ಮಾಜಿ ಸಚಿವ ಹಾಗೂ ಬಿಜೆಪಿ ಹಿರಿಯ ನಾಯಕ ಅರುಣ್ ಜೇಟ್ಲ ಅವರ ಪಾರ್ಥೀವ ಶರೀರವನ್ನು ಏಮ್ಸ್ ಆಸ್ಪತ್ರೆಯಿಂದ ಅವರ ನಿವಾಸಕ್ಕೆ ತರಲಾಗಿದೆ

ನಾಳೆ ನಿಗಮ್ಬೋದ್ ಫಾಟ್ನಲ್ಲಿ ಅರುಣ್ ಜೇಟ್ಲ ಅವರ ಅಂತ್ಯಸಂಸ್ಕಾರ ನೆರವೇರಲಿದೆ ಎಂದು ಬಿಜೆಪಿ ಕಾರ್ಯಾಧ್ಯಕ್ಷ ಜೆ

ನಡ್ಡಾ ತಿಳಿಸಿದ್ದಾರೆ

ಈ ಬಗ್ಗೆ ಪ್ರಧಾನಮಂತ್ರಿ ಟ್ವೀಟ್ ಮಾಡಿದ್ದು ಭಾರತ ಮತ್ತು ಯುಎಇ ನಡುವ ವ್ಯಾಪಾರ ಮತ್ತು ಜನರ ನಡುವಿನ ಸಂಬಂಧ ಸೇರಿದಂತೆ ಪಲವು ವಿಷಯಗಳ ಬಗ್ಗೆ ಮಾತುಕತೆ ನಡೆಸಲಾಗಿದೆ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧದ ವಿಷಯದಲ್ಲಿ ಯುವರಾಜನ ವೈಯಕ್ತಿಕ ಬದ್ಧತೆ ಹೆಚ್ಚು ಬಲಿಷ್ಠವಾಗಿದೆ ಎಂದು ತಿಳಿಸಿದ್ದಾರೆ ವಿದೇಶಾಂಗ ಸಚಿವಾಲಯದ ವಕ್ತಾರ ರವೀಶ್ಕುಮಾರ್ ಟ್ವೀಟ್ ಮಾಡಿ ಉಭಯ ನಾಯಕರು ಭಾರತ ಯುಎಇ ಸಮಗ್ರ ವ್ಯೂಹಾತ್ಮಕ ಪಾಲುದಾರಿಕೆ ಕುರಿತು ಪೂರ್ಣ ಪ್ರಮಾಣದ ಮಾತುಕತೆ ನಡೆಸಿದ್ದಾರೆ ಎಂದು ತಿಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಯುಎಇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಆರ್ಡರ್ ಆಫ್ ಜಾಯದ್ ನೀಡಿ ಗೌರವಿಸಲಾಗಿದೆ ಪ್ರಶಸ್ತಿ ಶ್ವೀಕರಿಸಿದ ಬಳಿಕ ಟ್ವೀಟ್ ಮಾಡಿದ ಪ್ರಧಾನಮಂತ್ರಿ

ಇದಕ್ಕೂ ಮೊದಲು ಅವರು ರುಪೇ ಕಾರ್ಡ್ನ್ನು ಬಿಡುಗಡೆ ಮಾಡಿದರು ಮಧ್ಯಪಾಚ್ಯದಲ್ಲಿ ಈ ಸೌಲಭ್ಯ ಪಡೆಯುತ್ತಿರುವ ಮೊದಲ ದೇಶ ಯುಎಇ ಆಗಿದೆ ಎಮಿರೇಟ್ಸ್ ನ್ಯೂಸ್ ಎಜೆನ್ಸಿಯ ಪ್ರತಿನಿಧಿಗೆ ನೀಡಿದ ಸಂದರ್ಶನದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಐದು ಟ್ರಲಿಯನ್ ಡಾಲರ್ ಆರ್ಥಿಕತೆಯ ಉದ್ಗೇತಿತ ಗುರಿ ಸಾಧನೆಯಲ್ಲಿ ಸಂಯುಕ್ಷ ಅರಬ್ ಎಮಿರೇಟ್ಸ್ ಯುಎಇ ಭಾರತದ ಮೌಲ್ಲಯುತ ಪಾಲುದಾರ ದೇಶವಾಗಿದೆ ಎಂದು ಹೇಳಿದ್ದಾರೆ

ಈ ಗುರಿ ಸಾಧನೆಗೆ ದೇಶೀಯ ಮತ್ತು ವಿದೇಶಿ ಬಂಡವಾಳ ಹೂಡಿಕೆಗೆ ಉತ್ತೇಜನ ನೀಡಲು ಸರ್ಕಾರ ಪ್ರಯತ್ನಿಸುತ್ತಿದೆ ಎಂದರು ಯುಎಇ ಮತ್ತು ಭಾರತದ ಸಂಬಂಧ ಅತ್ಯುತ್ತಮ ಮಟ್ಟದ್ಲಾಗಿದ್ದು ಪುನರ್ ನವೀಕರಣ ಇಂಧನ ಆಹಾರ ಬಂದರು ವಿಮಾನ ನಿಲ್ಲಾಣಗಳು ರಕ್ಷಣಾ ಉತ್ಪನ್ನಗಳು ಮತ್ತಿತರ ವಲಯಗಳಲ್ಲಿ ಭಾರತದಲ್ಲಿ ಹೂಡಿಕೆ ಮಾಡಲು ಸಾಕಷ್ಟು ಅವಕಾಶಗಳವೆ ಎಂದು ಹೇಳಿದರು

ದೇಶದ ಬೆಳವಣಿಗೆ ದರ ಅಮೆರಿಕ ಮತ್ತು ಚೀನಾಗಿಂತಲೂ ಹೆಚ್ಲಾಗಿದೆ ಎಂದು ನಿನ್ನೆ ಅವರು ದೇಶದ ಆರ್ಥಿಕ ಸುಧಾರಣೆಗಳ ಬಗ್ಗೆ ಪ್ರಮುಖ ನಿರ್ಧಾರಗಳನ್ನು ಪ್ರಕಟಿಸುವಾಗ ತಿಳಿಸಿದ್ದಾರೆ ದೇಶದ ಜನರಲ್ಲಿ ಖರೀದಿ ಸಾಮರ್ಥ್ಲ ಕಡಿಮೆಯಾಗಿಲ್ಲ ಬದಲಾಗಿ ಹೆಚ್ಚಾಗಿದೆ ಎಂದು ಸ್ಪಷ್ಟಪಡಿಸಿದ ಅವರು ಸುಧಾರಣೆ ಸರ್ಕಾರದ ಆದ್ಭತೆಯಾಗಿದ್ದು

ತೆರಿಗೆ ಸುಧಾರಣೆಗೆ ಸರ್ಕಾರ ಹೆಟ್ಟನ ಒತ್ತು ನೀಡಿದೆ ಎಂದರು ಕಾನೂನು ಕ್ರಮದಿಂದ ಹೆಚ್ಚು ಮಾನವೀಯ ವಿಧಾನಕ್ಕೆ ಹೋಗಲು ಸರ್ಕಾರ ಬಯಸಿದೆ ಆದಾಯ ತೆರಿಗೆ ಮೌಲ್ಲಮಾಪನದಲ್ಲಿ ಕಿರುಕುಳ ತಪ್ಪಿಸಲು ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ಅವರು ಹೇಳದ್ದಾರೆ ಆಟೋಮೋಟವ್ ವಲಯಕ್ಕೆ ಉತ್ತೇಜನ ನೀಡಲು ಉದ್ಗೇತಿಸಲಾಗಿದ್ಗು ಸರ್ಕಾರಿ ಇಲಾಖೆಗಳಲ್ಲಿ ಹಳೆಯ ವಾಹನಗಳನ್ನು ಬದಲಿಸಿ ಹೊಸ ವಾಹನ ಖರೀದಿಸುವದರ ಮೇಲೆ ಹೇರಿದ್ದ ನಿಷೇಧವನ್ನು ತೆಗೆದು ಹಾಕುವುದು ಸೇರಿದಂತೆ ಹಲವು ಸುಧಾರಣಾ ನೀತಿಗಳನ್ನು ಜಾರಿಗೆ ತರಲಾಗಿದೆ ಎಂದರು ಈ ಮಧ್ಯೆ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಮಾಡಿದ ಘೋಷಣೆಗಳನ್ನು ಅಮೆರಿಕ ಮತ್ತು ಭಾರತೀಯ ಕೈಗಾರಿಕೆಗಳು ಶ್ಲಾಘಿಸಿವೆ ಯುಎಸ್ ಇಂಡಿಯಾ ಬಿಸಿನೆಸ್ ಕೌನ್ಸಿಲ್ ಅಧ್ಯಕ್ಷ ನಿಶಾ ದೇಸಾಯಿ ಬಿಸ್ನಾಲ್ ಇದು ಜಾಗತಿಕ ಹೂಡಿಕೆ ತಾಣವಾಗಿ ಭಾರತದ ಸ್ಥಾನವನ್ನು ಬಲಪಡಿಸುತ್ತದೆ ಪ್ರಸ್ತಾವಿತ ಸುಧಾರಣೆಗಳ ಸಮಗ್ರ ಆರ್ಥಿಕತೆಗೆ ಅಗತ್ಯವಾದ ಉತ್ತೇಜನವನ್ನು ನೀಡುತ್ತದೆ ಎಂದು ಅವರು ಹೇಳಿದ್ದಾರೆ ಆಳವಾದ ಮಂದಗತಿಯ ಲಕ್ಷಣಗಳನ್ನು ತೋರಿಸಲಾರಂಭಿಸಿದ ಆರ್ಥಿಕತೆಗೆ ಇದು ಪ್ರಮುಖ ಉತ್ತೇಜನವನ್ನು ನೀಡುತ್ತದೆ ಎಂದು ಎಫ್ಸಿಸಿಐ ಅಧ್ಯಕ್ಷ ಸಂದೀಪ್ ಸೋಮನಿ ಹೇಳಿದರು

ಇದೀಗ ಕಾಶ್ಮೀರವೂ ಸಹ ಭಾರತಕ್ಕೆ ಸೇರುವುದರೊಂದಿಗೆ ಈ ದೊಡ್ಡ ಜವಾಬ್ದಾರಿ ಪೂರ್ಣಗೊಂಡಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ ಹೈದರಾಬಾದ್ನಲ್ಲಿ ಇಂದು ಮುಂಜಾನೆ ಸರ್ದಾರ್ ವಲ್ಲಭ್ಭಾಯ್ ಪಟೇಲ್ ರಾಷ್ಟೀಯ ಷೊಲೀಸ್ ಅಕಾಡೆಮಿಯಲ್ಲಿ ನಿರ್ಗಮನ ಪಥಸಂಚಲನದಲ್ಲಿ ಗೌರವ ವಂದನೆ ಸ್ವೀಕರಿಸಿದ ನಂತರ ಅವರು ಭಾರತೀಯ ಪೊಲೀಸ್ ಸೇವೆಗೆ ಸೇರುತ್ತಿರುವ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದರು

ಹಲವು ದಹಿ ಹಂಡಿ ಮಂಡಲಗಳು ಮತ್ತು ಸಂಘಟನೆಗಳು ಮುಂಬೈ ಮತ್ತು ರಾಜ್ಲದ ಇತರೆ ಕಡೆಗಳಲ್ಲಿ ಜನ್ನಾಷ್ಲಮಿಗಳನ್ನು ಸರಳವಾಗಿ ಆಚರಿಸಿ ಪ್ರವಾಹ ಸಂತ್ರಸ್ತರೊಂದಿಗೆ ಐಕ್ಕತೆ ಪ್ರದರ್ಶಿಸಿದರು ಕೆಲವು ಮಂಡಲಗಳು ಪ್ರವಾಹ ಸಂತ್ರಸ್ತರ ಪರಿಹಾರ ಕಾರ್ಯಕ್ಕೆ ನೆರವು ನೀಡಿದವು ಇಂದು ಬೆಳಗ್ಗೆಯಿಂದಲೇ ನಗರದ ಹಲವು ಪ್ರಮುಖ ರಸ್ತೆಗಳಲ್ಲಿ ಗೋವಿಂದ ಮಂಡಲಗಳು ಕಂಡು ಬಂದವು ಸ್ಪರ್ಧೆಯಲ್ಲಿ ಪುರುಷರು ಮಾತ್ರವಲ್ಲದೆ ಮಹಿಳೆಯರು ಕೂಡ ಭಾಗವಹಿಸಿದ್ದರು

ಸಿಂಧು ಸತತ ಮೂರನೇ ಬಾರಿಗೆ ಫ್ಲೆನಲ್ಗೆ ಪ್ರವೇಶಿಸಿದರು